ಆಯುಷ್ನಾನ್ ಭಾರತ್ ಯೋಜನೆಯಿಂದ ಇಡೀ ದೇಶಕ್ಕೆ ಪ್ರಯೋಜನ ಅಮಿತ್ ಶಾ

ಈ ಎಲ್ಲಾ ಹುತಾತ್ನ ಕಾರ್ಯಕರ್ತರ ಕುಟುಂಬಗಳಿಗೆ ತಮ್ಮ ಗೌರವ ಸಲ್ಲಿಸುವುದಾಗಿ ಬಿಜೆಪಿ ಹಿರಿಯ ನಾಯಕ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳದ್ದಾರೆ

ಆಯುಷ್ಸಾನ್ ಭಾರತ್ ಯೋಜನೆಯ ಪ್ರಯೋಜನಗಳು ಇಡೀ ದೇಶಕ್ಕೆ ಲಭಿಸಲಿದೆ ಈ ಯೋಜನೆಯ ಜಾರಿಗೆ ಕೊನೆಗೂ ದೆಹಲಿ ಮುಖ್ಲಮಂತ್ರಿ ಅರವಿಂದ್ ಕೇಜ್ರವಾಲ್ ಜಾರಿಗೆ ಒಪ್ಪಿಗೆಕೊಂಡಿದ್ದು ಪಶ್ಲಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮಾತ್ರ ಯೋಜನೆ ಜಾರಿಯಾಗಲು ಬಿಡುತ್ತಿಲ್ಲ ಎಂದು ದೂರಿದರು ಈವರೆಗೆ ದೇತದಲ್ಲಿ ಆಡಳಿತ ನಡೆಸಿದ ಬಹುತೇಕ ಸರ್ಕಾರಗಳು ಒಲ್ಲೆಕೆಯ ರಾಜಕಾರಣವನ್ನು ಮಾಡಿಕೊಂಡು ಬಂದಿದ್ದವು ಆದರೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೇಶದ ಅಭಿವೃದ್ದಿಗೆ ಕಂಕಣ ತೊಟ್ಟದ್ದು

ಅಲ್ಲಿ ಅವರ ಪುನರ್ ವಸತಿಗೆ ಅಗತ್ನವಿರುವ ಕೌಶಲ್ಲ ತರಬೇತಿ ಕಾರ್ಯಕ್ರಮಗಳನ್ನು ನಡೆಸಿ ನಂತರ ಸೂಕ್ತ ಉದ್ಯೋಗ ಯೋಜನೆಗಳನ್ನು ಆರಂಭಿಸಬೇಕು ಎಂದು ಕೇಂದ್ರ ಮತ್ತು ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಸುಪ್ರೀಂಕೋರ್ಟ್ ಇಂದು ಸೂಚಿಸಿದೆ

ಆರ್

ವಿಪತ್ತು ನಿರ್ವಹಣಾ ಕಾಯ್ದೆಯಡಿ ಲಾಕ್ಡೌನ್ ನಿಯಮಗಳನ್ನು ಉಲ್ಲಂಘಿಸಿದ ಆರೋಪಗಳ ಮೇಲೆ ವಲಸೆ ಕಾರ್ಮಿಕರ ವಿರುದ್ದ ದಾಖಲಿಸಿರುವ ಎಲ್ಲಾ ಪ್ರಕರಣಗಳನ್ನು ವಾಪಸ್ ಪಡೆಯಲು ಸಂಬಂಧಪಟ್ಟ ಪ್ರಾಧಿಕಾರಗಳು ಪರಿಶೀಲಿಸಬೇಕು ಎಂದು ನ್ನಾಯಾಲಯ ನಿರ್ದೇಶನ ನೀಡಿದೆ

ಪ್ರಕರಣದ ಮುಂದಿನ ವಿಚಾರಣೆಯನ್ನು ಜುಲ್ಲೆಗೆ ಮುಂದೂಡಿರುವ ನ್ಯಾಯಪೀಠ ವಲಸೆ ಕಾರ್ಮಿಕರಿಗೆ ಉದ್ಲೋಗ ಹಾಗೂ ಕಲ್ಲಾಣಕ್ಕಾಗಿ ಸರ್ಕಾರ ಪ್ರಕಟಿಸಿರುವ ಯೋಜನೆಗಳಿಗೆ ಹೆಚ್ಚು ಪ್ರಚಾರ ನೀಡಬೇಕು ಎಂದು ಆದೇಶಿಸಿದೆ

ಅಲ್ಲದೇ ಕೊರೊನಾ ಪರೀಕ್ಷೆ ನಡೆಸಲು ಸರ್ಕಾರಿ ಹಾಗೂ ಖಾಸಗಿ ಪ್ರಯೋಗಾಲಯಗಳಗೆ ಅನುಮತಿ ನೀಡುವ ಮೂಲಕ ದೇಶದಲ್ಲಿ ಪರೀಕ್ಷಾ ಸಾಮರ್ಥ್ನ ಹೆಚ್ಚಿಸಲು ಐಸಿಎಂಆರ್ ನಿರಂತರ ಪ್ರಯತ್ನ ನಡೆಸುತ್ತಿದೆ

ಬಿಜೆಪಿಯ ಈರಣ್ಣ ಕಡಾಡಿ ಅಶೋಕ್ ಗುತ್ತಿ ಅವರು ಇಂದು ಮಧ್ನಾಹ್ನ ನಾಮಪತ್ರ ಸಲ್ಲಿಸಲಿದ್ದಾರೆ ನಾಮಪತ್ರ ಸಲ್ಲಿಕೆಗೂ ಮುನ್ನ ಈರಣ್ಣ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರನ್ನು ಭೇಟ ಮಾಡಿದ್ದರು ಜೆಡಿಎಸ್ ವರಿಷ್ಣ ಎಚ್

ಕಾಂಗ್ರೆಸ್ ಅಭ್ಯರ್ಥಿ ಮಲ್ಲಿಕಾರ್ಜುನ ಖರ್ಗೆ ನಿನ್ನೆ ನಾಮಪತ್ರ ಸಲ್ಲಿಸಿದ್ದರು ನಾಮಪತ್ರ ಸಲ್ಲಿಕೆಗೂ ಮೊದಲು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸುದ್ದಿಗಾರರೊಂದಿಗೆ ಮಾತನಾಡಿ ಪಕ್ಷದ ಸಾಮಾನ್ಯ ಕಾರ್ಯಕರ್ತರಿಗೆ ರಾಜ್ಲಸಭೆಯ ಟಿಕೆಟ್ ನೀಡುವ ಮೂಲಕ ಕಾರ್ಯಕರ್ತರಿಗೆ ಕೊಡುಗೆ ನೀಡಿದ್ದಾರೆ ಆದ್ದರಿಂದ ಪ್ರಧಾನಿ ನರೇಂದ್ರ ಮೋದಿ ಪಕ್ಷದ ರಾಷ್ವೀಯ ಅಧ್ಯಕ್ಷ ಜೆ

ಈ ಬಾರಿ ವಿಶ್ವ ನಾಯಕರು ಸಾಮಾನ್ನ ಸಭೆಯಲ್ಲಿ ಪಾಲ್ಗೊಳ್ಳಲು ನ್ಗೂಯಾರ್ಕ್ಗೆ ಆಗಮಿಸುತ್ತಿಲ್ಲ ಕಾರಣ ಯಾವುದೇ ದೇಶದ ಮುಖ್ಯಸ್ಥರು ಒಂಟಿಯಾಗಿ ಪ್ರಯಾಣ ಮಾಡುವಂತಿಲ್ಲ ಹಾಗಾಗಿ ಸಭೆಗೆ ಯಾವುದೇ ದೇತದ ಅಧ್ಯಕ್ಷರನ್ನು ನಾವು ನಿರೀಕ್ಷಿಸುವಂತಿಲ್ಲ ಎಂದು ಅಧ್ಯಕ್ಷ ತಿಜಾನಿ ಮೊಹಮ್ದದ್ ಬಾಂಡೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ

ನೈರುತ್ತ ಮುಂಗಾರು ಮಾರುತಗಳು ಮಧ್ಯ ಅರಬ್ಬಿ ಸಮುದ್ರದ ಇನ್ನು ಕೆಲವು ಭಾಗಗಳು ಗೋವಾ ಕೊಂಕಣ ವಲಯದ ಕೆಲವು ಪ್ರದೇಶಗಳು ಕರ್ನಾಟಕ ಮತ್ತು ಆಂಧ್ರಪ್ರದೇಶ ರಾಯಲ್ಸೀಮಾದಲ್ಲಿ ಹಾಗೂ ತಮಿಳುನಾಡಿನ ಹಲವು ಭಾಗಗಳಿಗೆ ಇನ್ನು ಕೆಲವೇ ದಿನಗಳಲ್ಲಿ ವ್ಯಾಪಿಸುವ ಸಾಧ್ಯತೆ ಇದೆ

ಪಶ್ಲಿಮ ಬಂಗಾಳ ಒಡಿಶಾ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಕೆಲವೆಡೆ ಇಂದು ಗುಡುಗು ಮಿಂಚು ಬಲವಾದ ಮೇಲ್ಟೆಗಾಳಿ ಏಳುವ ಮುನ್ಲೂಚನೆ ನೀಡಲಾಗಿದೆ ವಿದರ್ಭ ಛತ್ತೀಸ್ಗಢ ಗುಜರಾತ್ ಜಾರ್ಖಂಡ್ ಅಸ್ಲಾಂ ಮತ್ತು ಪೂವೋತ್ತರ ರಾಜ್ಲಗಳ ದುರ್ಗಮ ಪ್ರದೇಶಗಳಲ್ಲೂ ಸಹ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ

ಪೊಲೀಸ್ ಪಡೆ ಕರ್ತವ್ಲದ ವೇಳೆ ಒತ್ತಡ ಹಾಗೂ ಖಿನ್ನತೆಯಿಂದ ಮುಕ್ತವಾಗಲು ಯೋಗ ಅತ್ಖಂತ ಮಹತ್ವದ್ದು ಎಂದು ಢಾಕಾ ಪೊಲೀಸ್ ರಾಜತಾಂತ್ರಿಕ ಭದ್ರತಾ ವಿಭಾಗದ ವಕ್ತಾರ ರಂಜನ್ ಕುಮಾರ್ ಸಾಹಾ ಎಎಫ್ ಪಿಗೆ ಸುದ್ದಿಸಂಸ್ಥೆ ತಿಳಿಸಿದ್ದಾರೆ